ಸಾಂಕ್ರಾಮಿಕದ ಅನಿಶ್ಚಿತ ಮತ್ತು ಭೀತಿಯ ಸಮಯದಲ್ಲಿ ಭಾರತೀಯ ಜನಸಮೂಪದ ಕನಸುಗಳನ್ನು ಸಾಕಾರಗೊಳಿಸಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆ ಅತ್ಯಗತ್ಯವಾಗಿದೆ ಭಾರತೀಯ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಭವ್ಯ ಇತಿಹಾಸವಿದೆ

ಶಿಕ್ಷಣ ವಲಯದಲ್ಲಿ ನಿರಂತರ ಅವಿಷ್ಕಾರಗಳು ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳುವ ಅಗತ್ಯವಿದೆ ಅವರು ಯುವ ಜನತೆಯ ಕನಸುಗಳನ್ನು ಸಾಕಾರಗೊಳಿಸಿ ಸಂಕಪ್ಪದ ಸಮಯದಲ್ಲಿ ಭಾರತೀಯರು ಒಗ್ಗಟ್ಟು ಕಾಪಾಡಿಕೊಳ್ಳುವಲ್ಲಿ ಆತ್ಮಿರ್ಭರ ಭಾರತದಂತಹ ಯೋಜನೆ ಮಹತ್ತರ ಪಾತ್ರ ವಹಿಸಿದೆ ಉನ್ನತ ಶಿಕ್ಷಣ ವಲಯದಲ್ಲಿ ಜಾಗತಿಕ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಇದು ಸಹಾಯಕಾರಿಯಾಗಿದೆ ಎಂದು ಹೇಳಿದರು

ವೆಬಿನಾರ್ ಸಂದರ್ಭದಲ್ಲಿ ನ್ಯಾಕ್ನ ಕೆಲವು ವಿಶೇಷ ಸಂಚಿಕೆಗಳನ್ನು ಬಿಡುಗಡೆಗೊಳಿಸಲಾಯಿತು ಸಂಸ್ಥೆಯ ನಿರ್ದೇಶಕ ಎಸ್

ಶ್ರೀರಾಮುಲು ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಮಾತನಾಡಿದ ಅವರು ಹಲವು ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಆದೇಶಕ್ಕೆ ಸಕಾರಾತ್ವವಾಗಿ ಸ್ಪಂದಿಸುತ್ತಿವೆ ಆದರೆ ಕೆಲವು ಖಾಸಗಿ ಆಸ್ಪತ್ರೆಗಳು ನಿಯಮ ಪಾಲಿಸುತ್ತಿಲ್ಲ ಹೀಗಾಗಿ ಅಂತಪ ಖಾಸಗಿ ಆಸ್ಪತ್ರೆಗಳನ್ನು ಗುರುತಿಸಿ ಅವುಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಬೆಂಗಳೂರು ನಗರದಲ್ಲಿ ಕೊರೊನಾ ಸೋಂಕು ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೇ ಪ್ರಥಮಬಾರಿಗೆ ದ್ರೋಣ್ ಮೂಲಕ ರಾಸಾಯನಿಕ ಸಿಂಪಡಣೆ ಮಾಡುವ ಕಾರ್ಯಾಚರಣೆಗೆ ಕಂದಾಯ ಸಚಿವ ಆರ್ ಅಶೋಕ್ ಚಾಲನೆ ನೀಡಿದರು

ಅಶೋಕ ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಇರುವ ಪ್ರದೇಶಗಳಲ್ಲಿ ದ್ರೋಣ್ ಮೂಲಕವೇ ಸ್ಥಾನಿಟೈಸ್ ಮಾಡಲು ತೀರ್ಮಾನಿಸಲಾಗಿದೆ

ಬಿಬಿಎಂಪಿ ವ್ಯಾಪ್ತಿಯ ಪಶ್ಚಿಮ ವಲಯ ಪೂರ್ವ ವಲಯ ದಕ್ಷಿಣ ವಲಯ ಸೇರಿದಂತೆ ಹೆಚ್ಚು ಸೋಂಕು ಆವರಿಸಿರುವ ಪ್ರದೇಶಗಳಲ್ಲಿ ದ್ರೋಣ್ ಮೂಲಕವೇ ಸಿಂಪಡಣೆ ಮಾಡಲಾಗುತ್ತಿದೆ ಚೆನ್ನೈ ಮುಂಬೈ ನವದೆಹಲಿ ಮುಂತಾದ ನಗರಗಳಲ್ಲಿ ದ್ರೋಣ್ನಿಂದ ಸ್ಥಾನಿಟ್ಟೆಸ್ ಮಾಡಿದ್ದರಿಂದ ಸೋಂಕು ಪರಡುವುದು ಇಳಿಕೆಯಾಗಿದೆ ಹೀಗಾಗಿ ನಗರದಲ್ಲೂ ಇದೇ ಪ್ರಯೋಗಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಇದರ ಯಶಸ್ಸು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದ್ರೋಣ್ಗಳನ್ನು ಖರೀದಿಸಿ ಸ್ಥಾನಿಟ್ಯೆಸ್ ಮಾಡಲು ಪಾಲಿಕೆ ತೀರ್ಮಾನಿಸಿದೆ ಎಂದು ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಾರಿಗೊಳಿಸಿರುವ ಒಂದು ವಾರದ ಲಾಕ್ಡೌನ್ನ ಎರಡನೇ ದಿನವಾದ ಇಂದು ಕೂಡ ಈ ಎರಡು ಜಿಲ್ಲೆಗಳಲ್ಲಿ ಬಹುತೇಕ ಜನಜೀವನ ಸ್ತಬ್ದಗೊಂಡಿದೆ

ಮಧ್ಯಾಹ್ನದ ಬಳಿಕ ಸಂಪೂರ್ಣ ಲಾಕ್ಡೌನ್ ಆಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದೆ ಟ್ಯಾಕ್ಸಿ ಆಟೋ ಕೂಡ ರಸ್ತೆಗಿಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ಗಳ ಸಂಚಾರಕ್ಕೆ ಸೀಮಿತ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ ಸಂಚರಿಸುತ್ತಿವೆ

ಇಂದು ಜೆಲ್ಲೆಯಲ್ಲಿ ಬಹುತೇಕ ಜನಜೀವನ ಸ್ತಬ್ದಗೊಂಡಿದೆ ದಕ್ಷಿಣ ಕನ್ನಡ ಜೆಲ್ಲೆಯಲ್ಲಿ ಒಂದು ವಾರದ ಲಾಕ್ಡೌನ್ ಇಂದು ಆರಂಭಗೊಂಡಿದೆ

ಲಾಕ್ಡೌನ್ಗೆ ಜಿಲ್ಲೆಯ ಜನತೆ ಸಕಾರಾತ್ಕವಾಗಿ ಸ್ಪಂದಿಸಿದ್ದು ವಾಹನ ಸಂಚಾರ ಜನರ ಓಡಾಟ ಕನಿಷ್ಠ ಪ್ರಮಾಣದಲ್ಲಿತ್ತು ಸುರಿಯುತ್ತಿರುವ ಮಳೆಯ ನಡುವೆಯೇ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದುದು ಕಂಡುಬಂತು ಎರಡನೇ ದಿನದ ಲಾಕ್ಡೌನ್ಗೆ ಧಾರವಾಡ ಜೆಲ್ಲೆಯಲ್ಲಿ ಇಂದು ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ

ಆಂಬುಲೆನ್ಸ್ ನಿರ್ವಹಣೆಯ ಹೊಣೆಯನ್ನು ಐಜಿಪಿ ದರ್ಜೆಯ ಅಧಿಕಾರಿಗೆ ವಹಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಲಾಕ್ ಡೌನ್ ಪರಿಸ್ತಿತಿ ಕುರಿತು ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಬೆಂಗಳೂರು ನಗರದಲ್ಲಿ ಲಾಕ್ ಡೌನ್ ಸಂಪೂರ್ಣ ಜಾರಿಯಾಗಿದ್ದು ಕೆಲವರು ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಹೀಗಾಗಿ ಅನವಶ್ಯಕವಾಗಿ ಓಡಾಡುವವರ ವಿರುದ್ದ ಪ್ರಕರಣ ದಾಖಲಿಸಲು ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಬೇಕು ಕೊರೋನಗೆ ದಿಷಧಿ ಬರುವ ತನಕ ಕೊರೊನಾ ಜತೆ ಹೋರಾಡಲೇಬೇಕು ಎಂದು ಸಚಿವರು ತಿಳಿಸಿದರು

ನಾಳೆಯಿಂದಲೇ ಇದು ಕಾರ್ಯರೂಪಕ್ಕೆ ಬರಲಿದೆ ಎಂದು ಉಪ ಮುಖ್ಯಮಂತ್ರಿ ಡಾ

ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ

ಇದು ತ್ವರಿತವಾಗಿ ಚಿಕಿತ್ಸೆ ನೀಡಲು ಅನುಕೂಲ ಆಗುತ್ತದೆ ಇದೇ ವೇಳೆ ಜ್ವಾನ ಭಾರತಿ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿನಿಯರ ಹಾಸ್ವೆಲ್ ನಲ್ಲಿ ಇಂದಿನಿಂದ ಆರಂಭವಾಗುವ ಕೋವಿಡ್ ಕೇರ್ ಸೆಂಟರ್ ಗೆ ಭೇಟಿ ನೀಡಿ ಪರಿಶೀಲಿಸಿದರು

ಕೊರೊನಾ ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಭಯವೇ ಅರ್ಧ ಆರೋಗ್ಯ ಹಾಳು ಮಾಡುತ್ತಿದೆ ಯಾರು ಕೂಡ ಸೋಂಕಿಗೆ ಭಯ ಪಡುವ ಅಗತ್ಯವಿಲ್ಲ ಎಂದು ಸಹಕಾರ ಸಚಿವ ಎಸ್

ಬೆಂಗಳೂರಿನ ರಾಜರಾಜೀಶ್ವರಿನಗರ ವಲಯ ವ್ಯಾಪ್ತಿಯ ಕೆಂಗೇರಿ ವಿಭಾಗದ ಕಾರ್ಮೊರೇಟರ್ಗಳ ಸಭೆಯಲ್ಲಿ ಅವರು ಮಾತನಾಡಿದರು ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಜೊತೆ ಕೈಜೋಡಿಸಿ ಜನರ ಜೀವ ಉಳಿಸಲು ಸಹಕಾರ ನೀಡಬೇಕು ಎಂದು ಅವರು ಹೇಳಿದರು

ಸತೀಶ್ ತಿಳಿಸಿದ್ದಾರೆ

ಗದಗ ಜಿಲ್ಲೆಯಲ್ಲಿ ಏಳು ಮಂದಿ ಪೊಲೀಸರು ಕೊರೊನಾ ಸೋಂಕು ದೃಢಪಟ್ಟದೆ ಈ ಹಿನ್ನೆಲೆಯಲ್ಲಿ ಗದಗ ನಗರ ಟ್ರಾಫಿಕ್ ಮಹಿಳಾ ಬೆಟಗೇರಿ ಪೊಲೀಸ್ ಠಾಣೆ ಸೀಲ್ ಡೌನ್ ಮಾಡಲಾಗಿದೆ ಎಂದು ಗದಗ ಜಿಲ್ಲಾ ಪೋಲಿಸ್ ವರೀಷ್ಠಾಧಿಕಾರಿ ಯತೀಶ ಎನ್ ತಿಳಿಸಿದ್ದಾರೆ

ಸುಧಾಕರ್ ಅಧಿಕೃತ ಮಾಹಿತಿ ನೀಡಿದ್ದಾರೆ

ಮೋಹನ್ ಕುಮಾರ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಆಸ್ಪತ್ತೆಯ ಕೆಲ ವಿಭಾಗಗಳನ್ನು ಬೇರೆ ಕಟ್ಟಡಕ್ಕೆ ವರ್ಗಾಯಿಸುವ ಸಿದ್ದತೆ ನಡೆದಿದೆ ಕೆಲವು ವಾರ್ಡ್ಗಳನ್ನು ಕೋವಿಡ್ ವಾರ್ಡ್ಗಳನ್ನು ಪರಿವರ್ತಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು

ಜಲ್ಲೆಯಲ್ಲಿ ಯೂರಿಯಾ ಸೇರಿದಂತೆ ವಿವಿಧ ರಸಗೊಬ್ಬರಗಳ ದಾಸ್ತಾನು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರಾಜಶೇಖರ್ ಐ ಬಿ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ರೈತರು ಯೂರಿಯಾ ಸೇರಿದಂತೆ ವಿವಿಧ ರಸಗೊಬ್ಬರಗಳ ಖರೀದಿಗೆ ಆಗಮಿಸುತ್ತಿದ್ದಾರೆ ರಸಗೊಬ್ಬರ ಅಂಗಡಿ ಮಾಲೀಕರು ಹೆಚ್ಚನ ದರಕ್ಕೆ ಮಾರಾಟ ಮಾಡುವುದು ಕಂಡು ಬಂದರೆ ಅವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಹೇಳಿದರು

ಇದೀಗ ಶಾಸಕ ರಘುಪತಿ ಭಟ್ ನಾಟಿ ಮಾಡುವ ಮೂಲಕ ಸ್ಥಳೀಯರಿಗೆ ಹುರುಪು ತುಂಬುವ ಕೆಲಸ ಮಾಡಿದ್ದಾರೆ ಕರಂಬಳ್ಳಿಯ ಈ ಕೃಷಿ ಭೂಮಿ ಕೃಷಿ ಮಾಡುವವರಿಲ್ಲದೇ ಕಳೆದ ಹದಿನೈದು ವರ್ಷಗಳಿಂದ ಪಾಳು ಬಿದ್ದಿತು ಇಂಥ ಕೃಷಿ ಭೂಮಿಯಲ್ಲಿ ಮತ್ತೆ ಭತ್ತದ ಬೆಳೆ ತೆಗೆಯುವ ವಿನೂತನ ಯೋಜನೆ ಇದು ಸುಮಾರು ಐವತ್ತು ಎಕರೆ ಪಾಳು ಬಿದ್ದ ಭೂಮಿಯಲ್ಲಿ ಕೃಷಿ ಕಾರ್ಯ ಇದೀಗ ಸ್ಥಳೀಯರಿಂದ ನಡೆಯುತ್ತಿದೆ ಇದರಲ್ಲಿ ಬಂದ ಬೆಳೆಯನ್ನು ಮಾರಾಟ ಮಾಡಿ ಬಂದ ಹಣವನ್ನು ಭೂಮಿಯ ಮಾಲೀಕರಿಗೆ ಕೊಡಲಾಗುವುದು ಇಂತಹ ಯೋಜನೆ ರಾಜ್ಯಾದ್ಯಂತವಾಗಬೇಕು ಎಂದು ಶಾಸಕ ರಘುಪತಿ ಭಟ್ ತಿಳಿಸಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಸೇವೆಯನ್ನು ಖಾಯಂಗೊಳಿಸಿ ಕನಿಷ್ಠ ವೇತನ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖಾ ಗ್ರಾಮ ಸಹಾಯಕ ಸಂಘದ ವತಿಯಿಂದ ಸರ್ಕಾರಕ್ಷೆ ಮನವಿ ಸಲ್ಲಿಸಲಾಗಿದೆ ಎಂದು ಸಂಘದ ಜೆಲ್ಲಾಧ್ಯಕ್ಷ ಟಿ

ಜಯರಾಮ್ ತಿಳಿಸಿದ್ದಾರೆ

ಅಪವ್ಯಯವಾಗಲು ಕಾರಣಕರ್ತರಾಗಿದ್ದಾರೆ ಸಕಾಲದಲ್ಲಿ ನಿರ್ದೇತನ ನೀಡಿದರೂ ಅನುದಾನ ಇದ್ದರೂ ಅವರು ಸಕಾಲದಲ್ಲಿ ಖಜಾನೆಗೆ ಬಿಲ್ ಕಳುಹಿಸಿಲ್ಲ ಇದು ದೊಡ್ಡ ಮೊತ್ತದ ಹಣ ಅಪವ್ಯಯವಾಗಿರುವುದರಿಂದ ಇದನ್ನು ಗಂಭೀರ ಸ್ವರೂಪದ ಪ್ರಕರಣ ಎಂದು ಪರಿಗಣಿಸಿ ಕೂಡಲೇ ಅವರನ್ನು ಅಮಾನತು ಮಾಡಲು ಚಿತ್ರದುರ್ಗ ಕೆಡಿಪಿ ಸಭೆಯಲ್ಲಿ ಜೆಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಸೂಚನೆ ನೀಡಿದ್ದಾರೆ

ಬಸ್ ನಿಲ್ದಾಣ ಕಾಮಗಾರಿ ಪ್ರಗತಿಯಲಿದ್ದು ಡಿಸೆಂಬರ್ ವೇಳೆಗೆ ಸಾರ್ವಜನಿಕ ಸೇವೆಗೆ ಸಿದ್ದವಾಗಲಿದೆ ನೆಲ ಮಹಡಿ ಸೇರಿದಂತೆ ನಾಲ್ಕು ಅಂತಸ್ತಿನ ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದು ಕಾಮಗಾರಿಯ ಇಂಜಿನಿಯರ್ ಶ್ರೀಧರ್ ಆಚಾರ್ಯ್ ತಿಳಿಸಿದ್ದಾರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮೈಸೂರಿನ ಕಾಂಗ್ರೆಸ್ ಕಚೇರಿ ಮುಂಭಾಗ ಕೆಪಿಸಿಸಿ ವಕ್ತಾರ

ರಾಜ್ದದ ಉತ್ತರ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ತೀವ್ರತೆ ಪಡೆದುಕೊಂಡಿದ್ದು ದಕ್ಷಿಣ ಒಳನಾಡಿನಲ್ಲಿ ಚುರುಕುಗೊಂಡಿದೆ ರಾಜ್ಯದ ಪಲವೆಡೆ ಮಳೆಯಾಗಿದೆ

ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ